ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಉಪಸ್ಟಿತರಿದ್ದಾರೆ ಕಾಂಗ್ರೆಸ್ ನಿಂದ ರಾಜ ಶೇಖರ್ ಪಾಟೀಲ್ ಹುಮ್ನಾಬಾದ್ ಕೃಷ್ಣ ಬೈರೇಗೌಡ ಶಿವಾನಂದ ಪಾಟೀಲ್ ಜಮೀರ್ ಅಹಮದ್ ಯು ಟ ಖಾದರ್ ಶಿವಶಂಕರ್ರೆಡ್ಡಿ ಶಂಕರ್ ಕೆ ಜೆ

ಶಿವಕುಮಾರ್ ಹೆಚ್

ಪಾಟೀಲ್ ಆರ್

ರೇವಣ್ಣ ಜಿ

ದೇವೆ ಗೌಡ ಬಂಡೆಪ್ಪ ಕಾಶೆಂಪೂರ್ ಸಿ ಎಸ್ ಪುಟ್ಟರಾಜು ಸಾ

ರಾಜ್ಞಪಾಲ ವಜೂಬಾಯಿ ವಾಲಾ ನೂತನ ಸಚಿವರಿಗೆ ಶ್ರಮಾಣ ವಚನ ದೋಧಿಸುತ್ತಿದ್ದಾರೆ

ರಾಜಭವನದ ಹೊರಗೆ ಸಮಾರಂಭ ವೀಕ್ಷಣೆಗಾಗಿ ಎಲ್ಇಡಿ ಟವಿ ಪರದೆ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕೂ ಎರಡು ಗಂಟೆ ಮುನ್ನ ರಾಜಭವನ ರಸ್ತೆಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿತ್ತು ಪರ್ಯಾಯ ಮಾರ್ಗವನ್ನು ವಾಹನ ಸವಾರರಿಗೆ ಸೂಚಿಸಲು ವಿಶೇಷ ಪೊಲೀಸರನ್ನು ನೇಮಿಸಲಾಗಿದೆ

ವಿಐಪಿ ವಿವಿಐಪಿ ಸಚಿವರಾಗುವ ಶಾಸಕರ ಕುಟುಂಬದ ಆಯ್ದ ಸದಸ್ಥರಿಗೆ ವಿಶೇಷ ಪಾಸ್ ವಿತರಿಸಲಾಗಿತ್ತು

ಮಾಜಿ ಸಚಿವ ಎಂ

ಪಾಟೀಲ್ ಮಾತನಾಡಿ ಸಚಿವ ಸ್ವಾನ ಏಕೆ ಸಿಕ್ಕೆಲ್ಲ ಎಂಬುದರ ಕುರಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿ ಮುಂದಿನ ನಿರ್ಧಾರ ಕುರಿತು ಮಾಹಿತಿ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ

ಪಾಟೀಲ್ ಬೆಂಬಲಿಗರು ಶಾಸಕ ಕೃಷ್ಣ ಭೈರೇಗೌಡ ಅವರಿಗೆ ಫೇರಾವ್ ಹಾಕಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಸ್ಥಾನಗಳಗೆ ರಾಜೀನಾಮೆ ನೀಡುವುದಾಗಿ ತಿಳಿಸಿದ್ದಾರೆ ಮತ್ತು ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಫಟಕದ ಪದಾಧಿಕಾರಿಗಳೂ ತಮ್ನ ಹುದ್ದೆಗೆ ರಾಜೀನಾಮೆ ನೀಡುವ ಬೆದರಿಕೆ ಹಾಕಿದ್ದಾರೆ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನೈಲೆಯಲ್ಲಿ ಬೆಂಬಲಿಗರು ಜೇವರ್ಗಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಶ್ರತಿಭಟನೆ ನಡೆಸುತ್ತಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳೆ ಅವರಿಗೆ ಸಚಿವ ಸ್ಥಾನ ಕೈತಪ್ಪದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ವಿಧಾನಸೌದದ ಪಶ್ಚಿಮ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದರು ಸಚಿವ ಸ್ಟಾನದ ಆಕಾಂಕ್ಷಿಯಾಗಿದ್ದ ಕುಂದಗೋಳ ಶಾಸಕ ಸಿ ಎಸ್ ಶಿವಳ್ಳಿ ಹೈಕಮಾಂಡ್ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವರು ತಮ್ಮ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ಹೀರೇಕೆರೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ

ಪಾಟೀಲ್ ಬಿಜೆಪಿಯವರು ಸಚಿವ ಸ್ಥಾನ ಆಸೆ ಆಮಿಷ ತೋರಿಸಿದ್ದರೂ ತಾವು ಪ್ರಾಮಾಣಿಕತೆಯಿಂದ ಕೆಲಸ ಮಡಿದ್ದರೂ ತಮ್ಮನ್ನು ಪರಿಗಣಿಸದಿರುವುದು ನೋವು ತಂದಿದೆ ಎಂದು ಬಿ

ದೇವರಾಜ ಅರಸು ಹಾಕಿಕೊಟ್ಟ ಮೇಲ್ಲಂಕ್ತಿ ಹಾಗೂ ಮಾರ್ಗದರ್ಶನದಂತೆ ಸರ್ವರಿಗೂ ನ್ನಾಯ ಒದಗಿಸುವ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ತಮ್ಮ ಸರ್ಕಾರ ರೂಪಿಸಿ ಅನುಷ್ಠಾನಕ್ಕೆ ತರಲಿದೆ ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಹಿಂದುಳದ ವರ್ಗಗಳ ಹರಿಕಾರ ಎಂದೇ ಹೆಸರಾಗಿದ್ದ ಡಿ

ದೇವರಾಜ ಅರಸು ಅವರು ಕೇವಲ ಹಿಂದುಳಿದ ವರ್ಗಗಳ ನಾಯಕರಾಗಿರಲಿಲ್ಲ ರಾಜ್ಯದ ಎಲ್ಲಾ ಜನತೆಯ ಸಮಗ್ರ ನಾಯಕರಾಗಿದ್ದರು ಅರಸು ಅವರು ರೂಪಿಸಿದ್ದ ಜನಪರ ಕಾರ್ಯಕ್ರಮಗಳು ಅವರನ್ನು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ ಮೇರು ಪರ್ವತವನ್ನಾಗಿಸಿತ್ತು ಎಂದರು ತಮ್ನ ಸಮಿಶ್ರ ಸರ್ಕಾರ ಅರಸು ಅವರ ಹೆಸರಿನಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ನಾಡು ಕಂಡ ಮೇರು ರಾಜಕೀಯ ಮುತ್ತದ್ನಿಗೆ ಗೌರವ ಸಲ್ಲಿಸಲಿದೆ ಎಂದು ಕುಮಾರಸ್ವಾಮಿ ಹೇಳಿದರು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು

ವಿಡಿಯೋ ಕಾಸ್ಫೆರೆನ್ಸ್ ಮೂಲಕ ಯುವ ನವೋದ್ಯಮಿಗಳು ಹಾಗೂ ಅನ್ವೇಷಣಾಕಾರರೊಂದಿಗೆ ಇಂದು ಸಂವಾದ ನಡೆಸಿದ ಪ್ರಧಾನಿ ಭಾರತ ಯುವಕರ ರಾಷ್ಟವಾಗಿದ್ದು ಯುವ ಜನತೆ ಇಂದು ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದರು ತಮ್ಮ ಸರ್ಕಾರ ಜನರ ಜೀವನ ಮೌಲ್ಯವನ್ನು ಸುಧಾರಿಸುವತ್ತಾ ಗಮನಹರಿಸಿದೆ ನವೋದ್ಯಮ ವಲಯಗಳಲ್ಲಿ ಅಭಿವೃದ್ಧಿ ಗಾಧಿಸಲು ಸಾಕಷ್ಟು ಬಂಡವಾಳ ಹೂಡಿಕೆ ಧೈರ್ಯ ಹಾಗೂ ಜನರೊಂದಿಗಿನ ಒಡನಾಟ ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು ಮೊದಲು ಕೇವಲ ಡಿಜಿಟಲ್ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಮಾತ್ರ ನವೋದ್ಧಮಗಳು ಸೃಷ್ಟಿಯಾಗುತ್ತಿದ್ದವು ಆದರೆ ಈಗ ಕಾಲ ಬದಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ನವೋದ್ಧಮಗಳು ಆರಂಭವಾಗುತ್ತಿವೆ ಎಂದು ಮೋದಿ ನುಡಿದರು ಕೇವಲ ದೊಡ್ಡ ನಗರಗಳು ಮಾತ್ರವಲ್ಲ ಚಿಕ್ಕಪಟ್ಟಣಗಳು ಹಾಗೂ ಗ್ರಾಮಗಳು ಕೂಡ ನವೋದ್ಧಮ ಆರಂಭಿಸುವ ಕೇಂದ್ರಗಳಾಗುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು